ದೆಹಲಿ ಮೆಟ್ರೊದ ಮೆಜೆಂಟಾ ಮಾರ್ಗದಲ್ಲಿ ಭಾರತದ ಮೊದಲ ಜಾಲಕರಹಿತ ರೈಲು ಸಂಚಾರಕ್ಕೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಡಿಯೊ ಕಾನ್ವರೆನ್ಸ್ ಮೂಲಕ ಚಾಲನೆ

ಮನ್ ಕೀ ಬಾತ್ ಕಾರ್ಯಕ್ರಮವು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲತಾಣಗಳಲ್ಲಿ

ಅಲ್ಲದೆ ಆಕಾಶವಾಣಿ ದೂರದರ್ಶನ ಸುದ್ಲಿವಾಹಿನಿ ಪ್ರಧಾನಮಂತ್ರಿಗಳ ಕಾರ್ಯಾಲಯ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವಾಲಯದ ಯೂಟ್ಟೂಬ್ ಚಾನಲ್ನಲ್ಲೂ ಕಾರ್ಯಕ್ರಮ ಪ್ರಸಾರವಾಗಲಿದೆ ಈ ಕಾರ್ಯಕ್ರಮ ಹಿಂದಿ ಭಾಷೆಯಲ್ಲಿ ಪ್ರಸಾರವಾದ ನಂತರ ತಕ್ಷಣವೇ ಪ್ರಾದೇಶಿಕ ಭಾಷೆಯಲ್ಲಿ ಬಿತ್ತರವಾಗಲಿದೆ

ಈ ಆವಿಷ್ಠಾರಗಳು ಪ್ರಯಾಣದ ಸೌಕರ್ಯ ಮತ್ತು ವರ್ಧಿತ ಚಲನಶೀಲತೆಯ ಹೊಸ ಯುಗವನ್ನು ತಿಳಿಸುತ್ತದೆ ಚಾಲಕರಹಿತ ರೈಲು ಸೇವೆಯು ಸಂಪೂರ್ಣವಾಗಿ ಸ್ವಯಂಚಾಲಿತವಾಗಿರುತ್ತದೆ ಮತ್ತು ಮಾನವ ತಮ್ನಗಳ ಸಾಧ್ಯತೆಯನ್ನು ನಿವಾರಿಸುತ್ತದೆ ಮೆಜೆಂಟಾ ಮಾರ್ಗದ ಜನಕಮರಿ ಪಶ್ಚಿಮದಿಂದ ಬೊಟಾನಿಕಲ್ ಗಾರ್ಡನ್ವರೆಗೆ ದೆಹಲಿ ಮೆಟ್ರೋದ ಗುಲಾಬಿ ಮಾರ್ಗದಲ್ಲಿ ಚಾಲಕ ರಹಿತ ಈ ಮೆಟ್ರೋರೈಲು ಕಾರ್ಯಾಚರಣೆ ಆರಂಭಿಸಲಿದೆ ಇದೇ ವೇಳೆ ಪ್ರಧಾನ ಮಂತ್ರಿ ಏರ್ಮೋರ್ಟ್ ಎಕ್ಸ್ಪ್ರೆಸ್ ಮಾರ್ಗದಲ್ಲಿ ರಾಷ್ಟೀಯ ಸಾಮಾನ್ಯ ಚಲನಶೀಲತೆ ಕಾರ್ಡ್ ಸೇವೆಯನ್ನು ಉದ್ಘಾಟಿಸಲಿದ್ದಾರೆ ಇದರಿಂದ ದೇಶದ ಯಾವುದೇ ಭಾಗದಿಂದ ನೀಡಲಾಗುವ ರುಪೆ ಡೆಬಿಟ್ಕಾರ್ಡ್ ಹೊಂದಿರುವ ಯಾರಾದರು ಈ ಕಾರ್ಡ್ನ್ನು ಬಳಸಿ ವಿಮಾನ ನಿಲ್ದಾಣ ಎಕ್ಸ್ಪ್ರೆಸ್ ಮಾರ್ಗದಲ್ಲಿ ಪ್ರಯಾಣಿಸಬಹುದಾಗಿದೆ

ಈ ಬಹು ಸರಕು ರೈಲು ಸೇವೆಯು ಪೂ ಕೋಸು ಕಾಪ್ಲಿಕಂ ಎಲೆಕೋಸು ನುಗ್ಗೆಕಾಯಿ ಮೆಣಸಿನಕಾಯಿ ಈರುಳ್ಳಿ ಸೇರಿದಂತೆ ಮುಂತಾದ ತರಕಾರಿಗಳನ್ನು ಹಾಗೂ ದೂಕ್ಷಿ ಕಿತ್ತಳೆ ದಾಳಿಂಬೆ ಬಾಳೆಹಣ್ಣು ಮತ್ತು ಸೀತಾಫಲ ಪಣ್ಣಗಳನ್ನು ಸಾಗಿಸುತ್ತದೆ

ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಅವರೂ ಸಪ ಈ ಕಾರ್ಯಕ್ರಮದಲ್ಲಿ ಉಪಸ್ವಿತರಿರುವರು

ಕಿಸಾನ್ ರೈಲು ದೇಶಾದ್ಯಂತ ಕೃಷಿ ಉತ್ಪನ್ನಗಳ ತ್ವರಿತ ಸಾಗಣೆಯನ್ನು ಖಾತ್ರಿಪಡಿಸಲಿದೆ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್

ಈ ಭೇಟಿ ವೇಳೆ ಅವರು ಖತಾರ್ ಉಪ ಪ್ರಧಾನಮಂತ್ರಿ ಶೇಬ್ ಮೊಹಮ್ಮದ್ ಬಿನ್ ಅಬ್ದುಲ್ ರಹಮಾನ್ ಬಿನ್ ಜಾಸಿಮ್ ಅಲ್ ಥಾನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಅಲ್ಲದೇ ಖತಾರ್ನ ಇತರೆ ಪ್ರಮುಖ ಜನಪ್ರತಿನಿಧಿಗಳೊಂದಿಗೂ ಅವರು ಚರ್ಚೆ ನಡೆಸಲಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವರಾದ ಬಳಿಕ ಎಸ್ ಜೈಶಂಕರ್ ಇದೇ ಮೊದಲ ಬಾರಿಗೆ ಖತಾರ್ಗೆ ಭೇಟಿ ನೀಡುತ್ತಿದ್ದಾರೆ ಖತಾರ್ ನಾಯಕರೊಂದಿಗೆ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ಪಾಗೂ ಪರಸ್ಪರ ಹಿತಾಸಕ್ತಿಗೆ ಸಂಬಂಧಿಸಿದ ಮತ್ತು ಇನ್ನಿತರ ದ್ವಿಪಕ್ಷೀಯ ವಿಷಯಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ

ದೆಪಲಿಯ ಗಡಿಯಲ್ಲಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದು ಸರ್ಕಾರದ ಆಹ್ವಾನದಂತೆ ಮತ್ತೊಂದು ಸುತ್ತಿನ ಮಾತುಕತೆಗೆ ಸಿದ್ಧರಿದ್ದೇವೆ ಎಂದು ಸ್ವರಾಜ್ ಇಂಡಿಯಾ ಅಧ್ಯಕ್ಷ ಯೋಗೇಂದ್ರ ಯಾದವ್ ಹೇಳಿದ್ದಾರೆ

ನೂತನವಾಗಿ ಜಾರಿಗೆ ತರಲಾಗಿರುವ ಕೃಷಿ ಕಾಯಿದೆಗಳು ಹಿಂಪಡೆಯುವುದು ಮತ್ತು ಕನಿಷ್ಟ ಬೆಂಬಲ ಬೆಲೆ ಎಂಎಸ್ಪಿ ಕುರಿತ ಪ್ರಮುಖ ಬೇಡಿಕೆಗಳು ರೈತ ಸಂಘಟನೆಗಳ ಅಜೆಂಡಾದಲ್ಲಿ ಪ್ರಮುಖವಾಗಿವೆ

ಮುಕ್ತ ನ್ವಾಯಸಮ್ನತ ಹಾಗೂ ಶಾಂತಿಯುತ ಮತದಾನಕ್ಕೆ ಚುನಾವಣಾ ಆಯೋಗ ಎಲ್ಲ ರೀತಿಯ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಂಡಿದೆ

ಹೊಸ ಪ್ರಭೇದದ ಕೊರೊನಾ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಗ್ವಹ ಇಲಾಖೆಯೊಂದಿಗೆ ಸಭೆ ನಡೆಸಿ ಹೊಸ ವರ್ಷಕ್ಕೆ ಹೊಸ ಮಾರ್ಗಸೂಜಿ ರೂಪಿಸಲಾಗುವುದು ಎಂದು ಕರ್ನಾಟಕ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಸುಧಾಕರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ನೂತನ ವರ್ಷಕ್ಕೆ ಹೊಸ ಮಾರ್ಗಸೂಚಿ ರೂಪಿಸಬೇಕಿದೆ ಇದಕ್ಷಾಗಿ ಗ್ಬಪ ಇಲಾಖೆಯ ಜೊತೆ ಸಭೆ ನಡೆಸಿ ಹೊಸ ಬಗೆಯ ಪ್ರಭೇದದ ಕೊರೊನಾ ನಿಯಂತ್ರಣಕ್ಷೆ ಮಾರ್ಗಸೂಜಿ ರೂಪಿಸಲಾಗುವುದು ಎಂದರು